ಪ್ರವಾಹದಿಂದಾಗಿ ಮನೆ ಕಳೆದುಕೊಂಡ ಸಂತ್ರಸ್ಥರ ಪರಿಹಾರಕ್ಕೆ ಒಂದು ಸಾವಿರ ಕೋಟ ಬಿಡುಗಡೆಗೆ ಶೀಪ್ರ ಆದೇಶ ಸಚಿವ ಶೆಟ್ಟರ್ ಹೇಳಿಕೆ

ಬೆಳಗಾವಿಯಲ್ಲಿ ನಿನ್ನೆ ನಡೆದ ಅಧಿಕಾರಿಗಳು ಹಾಗೂ ರೈತ ಮುಖಂಡರ ಸಭೆಯಲ್ಲಿ ಮಾತನಾಡಿ ಈ ವಿಪಯ ತಿಳಿಸಿದ ಅವರು ಬೆಳೆಹಾನಿ ಸಮೀಕ್ಷೆ ಪೂರ್ಣಗೊಂಡ ತಕ್ಷಣವೇ ಎನ್ ಡಿ ಆರ್ ಎಫ್ ಮಾರ್ಗಸೂಚಿಯ ಜತೆಗೆ ರಾಜ್ಯ ಸರ್ಕಾರ ಕೂಡ ವಿಶೇಷ ಪರಿಹಾರ ಪ್ರಕಟಿಸಲಿದೆ ಎಂದರು

ಡಿ ಆರ್

ರಾಜ್ಟದ ಪ್ರವಾಹ ಬಾಧಿತ ಪ್ರದೇಶಗಳಲ್ಲಿ ಮೂಲಸೌಕರ್ಯ ಸುಧಾರಣೆಗೆ ಐದು ನೂರು ಕೋಟ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಬೆಳೆಹಾನಿಯಾಗಿರುವುದರಿಂದ ಸದ್ಯಕ್ಷೆ ಸಾಲ ವಸೂಲಾತಿ ಪ್ರಕ್ರಿಯೆ ಸ್ಥಗಿತಗೊಳಿಸಲು ಈಗಾಗಲೇ ಬ್ಬಾಂಕುಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸಚಿವ ಜಗದೀಶ್ ಶೆಟ್ಟರ್ ತಿಳಿಸಿದರು

ಅಶೋಕ್ ತಿಳಿಸಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲ್ಲೂಕಿನ ಹುರುಡಿ ದೇಕಲಾ ಮಾರನಹಳ್ಳಿ ಹಾನುಬಾಳು ಗುಡಾಣಕೆರೆ ಸೇರಿದಂತೆ ಭೂಕುಸಿತ ಮತ್ತು ಮಳೆ ಹಾನಿಗೊಳಗಾದ ಪ್ರದೇಶಗಳಿಗೆ ನಿನ್ನೆ ಭೇಟಿ ನೀಡಿ ಸಚಿವರು ಪರಿಶೀಲನೆ ನಡೆಸಿದರು

ಒಂದು ವಾರದೊಳಗೆ ಕೇಂದ್ರದ ಎನ್ ಡಿ ಆರ್ ಎಫ್ ಅನುದಾನ ಬಿಡುಗಡೆಯಾಗುವ ಸೂಚನೆಗಳಿದ್ದು ಈ ಅನುದಾನ ಬಳಸಿಕೊಂಡು ಬೆಳೆ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಆರ್

ದುರಸ್ತಿ ಕಾರ್ಯ ಚುರುಕುಗೊಳಿಸಲು ಉಪಮುಖ್ಚಮಂತ್ರಿ ಗೋವಿಂದ ಕಾರ್ಜೋಳ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ

ಮೈಸೂರಿನಲ್ಲಿ ನಿನ್ನೆ ಮಹಾರಾಣಿ ಕಲಾ ಕಾಲೇಜಿಗೆ ಭೇಟ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಲೇಜುಗಳ ಜೊತೆ ಐಟಿ ಬಿಟಿ ಕಂಪನಿಗಳ ಸಂಪರ್ಕ ಕಲ್ಪಿಸಲು ಚಿಂತನೆ ನಡೆಸಲಾಗಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ಕಂಪನಿಗಳ ಬಡನಾಟ ಬೆಳೆಯಲಿದ್ದು ಶಿಕ್ಷಣ ಮುಗಿದ ನಂತರ ಉದ್ಯೋಗ ಪಡೆಯಲು ಅನುಕೂಲವಾಗಲಿದೆ ಎಂದರು

ಬಳ್ಳಾರಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿ ಆಸ್ಪತ್ರೆಗಳ ಯಂತ್ರಗಳ ನಿರ್ವಹಣೆಗೆ ಸರಕಾರ ಸಾಕಪ್ಟು ಹಣ ಖರ್ಚು ಮಾಡುತ್ತಿದ್ದರೂ ನಿರ್ವಹಣೆ ಸಮಸ್ಯೆ ಕಾಡುತ್ತಿದೆ ಇದರಿಂದಾಗಿ ಸಾರ್ವಜನಿಕರಿಗೆ ಉತ್ತಮ ಚಿಕಿತ್ಲೆ ನೀಡಲಾಗುತ್ತಿಲ್ಲ

ಈ ನಿಟ್ಟನಲ್ಲಿ ಎಕ್ಸರೇ ರಕ್ತಪರೀಕ್ಷೆ ಸ್ಕ್ ನಿಂಗ್ ಸೇರಿದಂತೆ ಮೊದಲಾದ ಪರೀಕ್ಷೆಯ ಕಾರ್ಯ ಮತ್ತು ಯಂತ್ರಗಳ ನಿರ್ವಹಣೆಯನ್ನು ಕಡಿಮೆ ದರದಲ್ಲಿ ನೀಡುವ ಖಾಸಗಿ ಸಂಸ್ಟೆಗಳಿಗೆ ವಹಿಸುವ ಬಗ್ಗೆ ಚಿಂತನೆ ನಡೆದಿದೆ ಎಂದು ಸಚಿವ ಶ್ರೀರಾಮುಲು ಹೇಳಿದರು

ಪಾಟೀಲ ಹೇಳಿದ್ದಾರೆ ಗದಗನಲ್ಲಿ ನಿನ್ನೆ ನಡೆದ ಆಯುಷ್ಣಾನ್ ಭಾರತ್ ಆರೋಗ್ಟ ಕರ್ನಾಟಕ ಪಾಕ್ಷಿಕ ಆಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಆಯುಷ್ಟಾನ್ ಭಾರತ್ ವಿಶ್ವದಲ್ಲೇ ಅತಿದೊಡ್ಡ ಸರಕಾರಿ ಪ್ರಾಯೋಜಿತ ಆರೋಗ್ಗ ಯೋಜನೆ ಎಂಬ ಕೀರ್ತಿಗೆ ಪಾತ್ರವಾಗಿದೆ

ಯೋಜನೆ ಪರಿಣಾಮಕಾರಿಯಾಗಿ ಜಾರಿಯಾಗಲು ಆರೋಗ್ಯ ಇಲಾಖೆ ಸರ್ಕಾರಿ ಆಸ್ವತ್ರೆಗಳು ವೈದ್ಯರು ಹಾಗೂ ಆಶಾ ಕಾರ್ಯಕರ್ತೆಯರು ಕಾಳಜಿವಹಿಸಬೇಕು ಎಂದು ಸಚಿವ ಪಾಟೀಲ ಸೂಚಿಸಿದರು

ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಗೆ ಮೈಸೂರಿನ ಪ್ರೊ

ಎಸ್ ವಿಜಯರಾಘವನ್ ಭಾಜನರಾಗಿದ್ದಾರೆ ನಿಜಗುಣ ಪುರಂದರ ಪ್ರಶಸ್ತಿಗೆ ಮೈಸೂರಿನ ಗೌರಿ ಕುಪ್ಪಸ್ವಾಮಿ ಸಂತ ಶಿಶುನಾಳ ಪ್ರಶಸ್ತಿಗೆ ಧಾರವಾಡದ ಪಂಡಿತ ವಾದಿರಾಜ ನಿಂಬರಗಿ ಹಾಗೂ ಕುಮಾರವ್ಯಾಸ ಶ್ರಶಸ್ತಿಗೆ ಗಮಕ ಕ್ಷೇತ್ರದ ಗಂಗಮ್ಮ ಕೇಶವಮೂರ್ತಿರವರನ್ನು ಆಯ್ಕೆ ಮಾಡಲಾಗಿದೆ

ಎಸ್ ಯುಡಿಯೂರಪ್ಪ ಪ್ರದಾನ ಮಾಡಲಿದ್ದಾರೆ ಇನ್ನುಳಿದ ಪ್ರಶಸ್ತಿಗಳ ಪ್ರದಾನ ದಿನಾಂಕವನ್ನು ನಿಗದಿಪಡಿಸಲಾಗಿಲ್ಲ

ಪಣಜಿಯಲ್ಲಿ ನಿನ್ನೆ ನಡೆದ ಜಿ

ಈ ಕುರಿತು ಟ್ವೀಟ್ ಮಾಡಿರುವ ಅವರು ಇದೊಂದು ಐತಿಹಾಸಿಕ ಹೆಜ್ಜೆಯಾಗಿದ್ದು ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ಮಹತ್ವದ ಉತ್ತೇಜನ ನೀಡಲಿದೆ ಎಂದಿದ್ದಾರೆ ಈ ಕ್ರಮದಿಂದಾಗಿ ಜಾಗತಿಕವಾಗಿ ಖಾಸಗಿ ಬಂಡವಾಳ ಹೂಡಿಕೆ ಹರಿದು ಬರಲಿದ್ದು ಖಾಸಗಿ ವಲಯದ ಸ್ಪರ್ಧಾತ್ಮಕತೆ ಹೆಚ್ಚಲಿದೆ ಇದರ ಪರಿಣಾಮ ಹೆಚ್ಚು ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಆಲಮಟ್ಟ ಜಲಾಶಯದಿಂದ ಕಾಲುವೆಗಳಿಗೆ ನೀರು ಹರಿಸಬೇಕು ಎಂದು ಸಂಸದ ರಮೇಶ ಜಿಗಜಿಣಗಿ ಆಗ್ರಹಿಸಿದ್ದಾರೆ

ಈ ಬಾರಿಯೂ ಕೂಡಾ ಜಿಲ್ಲೆಯಲ್ಲಿ ಭೀಕರ ಬರಗಾಲವಿದೆ ಜಿಲ್ಲೆಯ ಹಲವೆಡೆ ಇರುವ ಕಾಲುವೆಗಳಿಗೆ ಆಲಮಟ್ಟ ಜಲಾಶಯದ ಕಾಲುವೆಗಳ ಮೂಲಕ ನೀರು ಬಿಡಬೇಕು ಈ ಕುರಿತು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದೇನೆ ಎಂದರು ನಿಗದಿಯಾದ ಸ್ಗಳದಲ್ಲಿಯೇ ಬುರುಣಾಪುರ ಬಳಿ ವಿಮಾನ ನಿಲ್ಲಾಣ ನಿರ್ಮಾಣವಾಗಲಿದೆ